ಪಡಿತರ ಚೀಟ ಹೊಂದಿರದ ಸುಮಾರು ಎರಡೂವರೆ ಲಕ್ಷ ಮಂದಿಗೂ ಆಹಾರಧಾನ್ಯ ನೀಡಲು ಸಂಪುಟ ಸಭೆ ತೀರ್ಮಾನ

ತರಕಾರಿ ಹಣ್ಣು ದವಸಧಾನ್ಯಗಳ ಮಾರಾಟ ಮತ್ತು ಸಾಗಣೆಗೆ ಯಾವುದೇ ನಿರ್ಬಂಧವಿಲ್ಲ ಸಚಿವ ಬಿ

ಪಾಟೀಲ್

ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ

ಲಾಕ್ಡೌನ್ ನಿಯಮ ಪಾಲನೆ ಉಲ್ಲಂಘಿಸುವವರ ವಿರುದ್ದ ಬಿಗಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಪಲವೆಡೆ ಅನಗತ್ತವಾಗಿ ಸಂಚರಿಸುತ್ತಿದ್ದವರ ವಾಪನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಜನತೆ ವಿನಾಕಾರಣ ಮನೆಯಿಂದ ಹೊರಗೆ ಬರಬಾರದು ಲಾಕ್ಡೌನ್ ನಿಯಮಗಳನ್ನು ಕಟ್ಟುನಿಟ್ಲಾಗಿ ಪಾಲಿಸಬೇಕು ಎಂದು ಅವರು ಮನವಿ ಮಾಡಿದರು ಪಡಿತರ ಚೀಟದಾರರಿಗೆ ಏಪ್ರಿಲ್ ಮತ್ತು ಮೇ ತಿಂಗಳ ಆಹಾರಧಾನ್ಯವನ್ನು ಒಟ್ಟಗೆ ವಿತರಿಸಲಾಗುತ್ತಿದೆ ಸುಮಾರು ಎರಡೂವರೆ ಲಕ್ಷ ಮಂದಿ ಪಡಿತರ ಚೀಟ ಹೊಂದಿಲ್ಲವೆಂಬ ವರದಿಗಳು ಬಂದಿವೆ ಈ ಜನತೆ ಹಸಿವಿನಿಂದ ಬಳಲಬಾರದೆಂಬ ದೃಷ್ಟಿಯಿಂದ ಪಡಿತರ ಚೀಟಿ ಇಲ್ಲದವರಿಗೂ ಎರಡು ತಿಂಗಳ ಆಹಾರಧಾನ್ಯ ನೀಡಲು ಸಂಪುಟ ಸಭೆ ತೀರ್ಮಾನಿಸಿದೆ ಎಂದು ಅವರು ತಿಳಿಸಿದರು ರೈತರಿಗೆ ಬೆಳೆ ನಷ್ಲಕ್ಷೆ ಸೂಕ್ತ ಪರಿಹಾರ ನೀಡಲಾಗುವುದು ಬೆಳೆ ನಷ್ಲ ಸಂಬಂಧ ವರದಿ ನೀಡುವಂತೆ ಜಿಲ್ಲಾಧಿಕಾರಿಗಳಗೆ ಸೂಚಿಸಲಾಗಿದೆ ರಾಜ್ಯದಲ್ಲಿ ರಸಗೊಬ್ಬರ ಹಾಗೂ ಬಿತ್ತನೆ ಬೀಜ ಸಾಕಷ್ಟು ದಾಸ್ತಾನು ಇದೆ ಕೃಷಿಕರು ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ ಮಾವಿನ ಪಣ್ಣಿನ ಋತು ಆರಂಭವಾಗಿದ್ದು ಮಾರುಕಟ್ಟಿಗಳಿಗೆ ಸಾಗಣೆ ಹಾಗೂ ವಿತರಣೆಗೆ ಸೌಲಭ್ಣ ಕಲ್ಪಿಸಲಾಗುವುದು ಎಂದು ಯಡಿಯೂರಪ್ಪ ತಿಳಿಸಿದರು ಈ ಸಂದರ್ಭದಲ್ಲಿ ಸುದ್ಗಿಗಾರರೊಂದಿಗೆ ಮಾತನಾಡಿದ ಕಾನೂನು ಸಚಿವ ಟೆ

ಈ ಮಧ್ಯೆ ರಾಜ್ಯ ಆರೋಗ್ಯ ಇಲಾಖೆ ಹೊಸ ಮಾರ್ಗಸೂಚಿ ಹೊರಡಿಸಿದ್ದು ಜನರು ಮನೆಯಿಂದ ಹೊರಬರುವಾಗ ಮುಖಗವಸು ಧರಿಸಬೇಕೆಂದು ಸೂಚಿಸಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಬೈಲನರಸಾಪುರದ ಇಬ್ಬರಲ್ಲಿ ಕೊರೊನಾ ವೈರಾಣು ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಇಡೀ ಗ್ರಾಮವನ್ನು ಹೋಮ್ ಕ್ವಾರೆಂಟ್ಟಿನ್ನಲ್ಲಿ ಇರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ತಿಳಿಸಿದ್ದಾರೆ ಗ್ರಾಮಸ್ಥರಿಗೆ ಆಹಾರ ನೀರು ಡಿಷಧಿ ಸೇರಿದಂತೆ ಅಗತ್ಯ ಸೌಕರ್ಯ ಒದಗಿಸಲು ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಕ್ರಮಗಳನ್ನು ಅನುಸರಿಸಲಾಗುತ್ತಿದೆ ಎಂದು ಅವರು ಹೇಳಿದರು ಇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೊರೊನಾ ಸೋಂಕು ದೃಢಪಟ್ಷದ್ದವರ ಪೈಕಿ ಇದುವರೆಗೆ ಮೂವರು ಸಂಪೂರ್ಣ ಗುಣಮುಖರಾಗಿದ್ದಾರೆ ಎಂದು ಜಿಲ್ಲಾಧಿಕಾರಿ ಆರ್ ಲತಾ ತಿಳಿಸಿದ್ದಾರೆ ಈ ಕುರಿತು ಆಕಾಶವಾಣಿಗೆ ಮಾಹಿತಿ ನೀಡಿರುವ ಅವರು ಕೆಲವು ದಿನಗಳ ಹಿಂದೆ ಒಬ್ಬ ಮಹಿಳೆ ಗುಣಮುಖರಾಗಿದ್ದು ಇಂದು ಇನ್ನೂ ಇಬ್ಬರು ಕೊರೊನಾ ಸೋಂಕಿನಿಂದ ಸಂಪೂರ್ಣ ಗುಣಮುಖರಾಗಿ ಆಸ್ತತ್ರೆಯಿಂದ ಬಿಡುಗಡೆ ಹೊಂದಿದರು ಎಂದು ಹೇಳದರು

ಕೊರೊನಾ ಸೋಂಕಿನಿಂದ ಗುಣಮುಖರಾದ ಮತ್ತೊಬ್ಲರನ್ನು ದಾವಣಗೆರೆಯ ಆಸ್ತತೆಯಿಂದ ಇಂದು ಬಿಡುಗಡೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಮಹಾಂತೇಶ ಬೀಳಗಿ ತಿಳಿಸಿದ್ದಾರೆ

ಹೊಸ ಪ್ರಕರಣಗಳು ಕಂಡುಬಂದಿಲ್ಲ ಎಂದು ಜಿಲ್ಲಾಧಿಕಾರಿ ಹೇಳದ್ದಾರೆ ಮಾರಣಾಂತಿಕ ಕೊರೊನಾ ವೈರಾಣು ಸೋಂಕು ನಿಯಂತ್ರಣ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಏಪ್ರಿಲ್ ಮತ್ತು ಮೇ ತಿಂಗಳ ಪಡಿತರವನ್ನು ಒಂದೇ ಬಾರಿಗೆ ವಿತರಿಸುತ್ತಿದ್ದು ಬಳ್ಳಾರಿ ಜಿಲ್ಲೆ ಈಗಾಗಲೇ ಅತಿ ಹೆಚ್ಚು ಪಡಿತರದಾರರಿಗೆ ಆಹಾರಧಾನ್ಯ ಪೂರೈಕೆ ಮಾಡುವ ಮೂಲಕ ರಾಜ್ಞದಲ್ಲೇ ಮೊದಲ ಸ್ಥಾನದಲ್ಲಿದೆ

ಈ ತಿಂಗಳ ಒಂದರಿಂದ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಪಡಿತರ ಧಾನ್ಯಗಳನ್ನು ವಿತರಿಸಲಾಗುತ್ತಿದ್ದು

ರವಿ ತಿಳಿಸಿದ್ದಾರೆ

ಅಂಬೇಡ್ತರ್ ಕ್ವಾರೆಂಟ್ಟಿನ್ ಕೇಂದ್ರದಲ್ಲಿ ಇರಿಸಲಾಗಿದ್ದು

ಈ ಮೊದಲು ಇವರನ್ನು ಕೊರೊನಾ ವೈರಾಣು ಸೋಂಕು ತಪಾಸಣೆಗೆ ಒಳಪಡಿಸಿದಾಗ ವರದಿ ನೆಗೆಟವ್ ಬಂದಿತ್ತಾದರೂ ಇವರನ್ನು ಗೃಹ ಕ್ವಾರೆಂಟ್ಟಿನ್ಗೆ ಒಳಪಡಿಸಲಾಗಿತ್ತು ಈ ಮಧ್ಯೆ ಹುಟ್ಟಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಲಾಕ್ಡೌನ್ ನಿಯಮ ಕಟ್ಟುನಿಟ್ಟನ ಪಾಲನೆಗೆ ಜಿಲ್ಲಾ ಪೊಲೀಸರು ಹೊಸ ತಂತ್ರಗಳನ್ನು ಅಳವಡಿಸುತ್ತಿದ್ದು ಅವಳಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಬ್ಲಾರಿಕೇಡ್ಗಳನ್ನು ನಿರ್ಮಿಸಿದ್ದಾರೆ ಲಾಕ್ಡೌನ್ ನಿಯಮ ಉಲ್ಲಂಘಿಸಿ ಅನಗತ್ಯವಾಗಿ ತಿರುಗುತ್ತಿರುವ ಜನರನ್ನು ತಡೆಯುವ ಉದ್ದೇಶದಿಂದ ಈ ತ್ರಮ ಕೈಗೊಳ್ಳಲಾಗಿದೆ ನಿಯಮ ಮೀರಿ ವಾಹನಗಳಲ್ಲಿ ತಿರುಗುವವರನ್ನು ತಡೆಗಟ್ಟ ಹಲವೆಡೆ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗುತ್ತಿದೆ ಎಂದು ಹೊಲೀಸರು ತಿಳಿಸಿದ್ದಾರೆ

ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ತಿ ಕೆ ನಿತೀಶ್ ಮಾತನಾಡಿ ದಾನಿಗಳ ನೆರವಿನಿಂದ ಸೋಪು ಟೂತ್ ಬ್ರಷ್ ಮತ್ತು ಪೇಸ್ಟ್ ಸೇರಿದಂತೆ ಉಪಯುಕ್ತ ಸಾಮಗ್ರಗಳನ್ನು ಕಂಫರ್ಟ್ ಕಿಟ್ ಮೂಲಕ ಕ್ವಾರೆಂಟ್ಟಿನ್ ಹಾಗೂ ಐಸೋಲೇಷನ್ ವಾರ್ಡ್ನಲ್ಲಿರುವವರಿಗೆ ಒದಗಿಸಲಾಗುವುದು ಎಂದು ತಿಳಿಸಿದರು

ಲಾಕ್ಡೌನ್ ನಿಯಮಗಳನ್ನು ಕಟ್ಟುನಿಟ್ಲಾಗಿ ಪಾಲಿಸಲಾಗುತ್ತಿದೆಯೇ ಎಂಬುದನ್ನು ಖುದ್ದಾಗಿ ಪರೀಕ್ಷಿಸಲು ಪಶ್ಚುಮ ವಲಯ ಪೊಲೀಸ್ ಐಜಿಪಿ ದೇವ್ಜ್ಯೋತಿ ಭಟ್ಕಳಕ್ಷಿ ಭೇಟಿ ನೀಡಿ ಪರಿತೀಲಿಸಿದರು ಗ್ಲಹ ಕ್ನಾರೆಂಟ್ಲೆನ್ ಆಗಿ ಪರಿವರ್ತಿಸಲಾಗಿರುವ ಅಂಜುಮನ್ ಹಾಸ್ಸೆಲ್ ಸೇರಿದಂತೆ ಭಟ್ಟಳ ತಾಲೂಕಿನ ಆಸ್ತ್ರೆ ಹಾಗೂ ಇತರ ಪ್ರದೇಶಗಳಿಗೆ ಪೊಲೀಸ್ ಅಧಿಕಾರಿ ಭೇಟ ನೀಡಿ ಸುರಕ್ಷತಾ ತ್ರಮಗಳನ್ನು ಪರಿತೀಲಿಸಿದರು

ಸರ್ಕಾರದ ತ್ರಮಕ್ಷೆ ಜನರಿಂದ ವ್ಯಾಪಕ ಸಹಕಾರ ದೊರೆಯುತ್ತಿದೆ ಪಲವೆಡೆ ಸೋಂಕು ಶಂಕಿತರು ಸ್ವಶ್ರೇರಣೆಯಿಂದ ವೈದ್ಯಕೀಯ ತಪಾಸಣೆಗೆ ಒಳಗಾಗುತ್ತಿದ್ದಾರೆ ಎಂದು ಐಜಿಪಿ ದೇವ್ಜ್ಞೋತಿ ತಿಳಿಸಿದರು

ಇದೀಗ ರಾಜ್ಯ ಮಟ್ಟದಲ್ಲೂ ಸಹಾಯವಾಣಿ ಸೌಲಭ್ಯವನ್ನು ಪಕ್ಸ ಕಲ್ಪಿಸಿದೆ ಎಂದು ನಳಿನ್ಕುಮಾರ್ ಕಟೀಲ್ ತಿಳಿಸಿದರು ರ್ನೆತರು ಬೆಳೆದ ತರಕಾರಿ ಹಣ್ಣು ಹಾಗು ಇತರ ದವಸಧಾನ್ಗಳ ಮಾರಾಟ ಮತ್ತು ಸಾಗಣೆಗೆ ರಾಜ್ನದಲ್ಲಿ ಯಾವುದೇ ನಿರ್ಬಂಧವಿಲ್ಲ ಎಂದು ಕೃಷಿ ಸಚಿವ ಬಿ

ಜಿಲ್ಲೆಯ ಗಂಗಾವತಿ ಕಾರಟಗಿ ಮತ್ತು ಕೊಪ್ಪಳದ ಕೆಲವು ಭಾಗಗಳಲ್ಲಿ ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ಭತ್ತ ಸೇರಿದಂತೆ ಹಲವು ಬೆಳೆಗಳಿಗೆ ಹಾನಿಯಾಗಿದ್ದು ತಾಲೂಕು ಮಟ್ಟದ ಅಧಿಕಾರಿಗಳ ವಿಶೇಷ ಸಮಿತಿ ರಚಿಸಿ ಹಾನಿ ಅಂದಾಜು ವರದಿಯನ್ನು ಬರುವ ಸೋಮವಾರದೊಳಗೆ ಸರ್ಕಾರಕ್ಷೆ ಸಲ್ಲಿಸುವಂತೆ ಜಿಲ್ಲಾಧಿಕಾರಿಗೆ ಸಚಿವರು ಸೂಚಿಸಿದರು ರೈತ ಸಂಪರ್ಕ ಕೇಂದ್ರಗಳಲ್ಲಿ ರಸಗೊಬ್ಬರ ಹಾಗೂ ಬಿತ್ತನೆ ಬೀಜ ವಿತರಣೆಗೆ ಕ್ರಮ ಕೈಗೊಳ್ಳಬೇಕು ಭತ್ತ ಕಟಾವಿಗೆ ಯಂತ್ರಗಳ ಮಾಲೀಕರು ರೈತರಿಂದ ಹೆಚ್ಚಿನ ದರ ವಸೂಲಿ ಮಾಡದಂತೆ ನಿಗಾವಹಿಸಬೇಕು ಎಂದು ಬಿ

ಪಾಟೀಲ್ ತಿಳಿಸಿದರು ಕೊರೊನಾ ವೈರಾಣು ಸೋಂಕು ನಿಯಂತ್ರಣ ಕ್ರಮವಾಗಿ ಕೇಂದ್ರ ಸರ್ಕಾರ ತುರ್ತು ಸ್ಪಂದನೆ ಹಾಗೂ ಆರೋಗ್ಯ ವ್ಯವಸ್ಥೆ ಸಿದ್ದತೆಗೆ ರಾಜ್ಯಗಳಿಗೆ ಪ್ಟಾಕೇಜ್ ನೀಡಲು ಮುಂದಾಗಿದ್ದು ಇದರಲ್ಲಿ ಅಗತ್ಯ ವೈದ್ಯಕೀಯ ಪರಿಕರಗಳು ದಿಪಧಗಳು ಮತ್ತು ವಿಚಕ್ಷಣಾ ಚಟುವಟಿಕೆಗಳು ಸೇರಿವೆ ಕೇಂದ್ರದ ಆರೋಗ್ನ ಪ್ಲಾಕೇಜ್ಗೆ ಸಂಬಂಧಿಸಿದಂತೆ ರಾಜ್ಯಗಳ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಹೆಚ್ಚುವರಿ ಮುಖ್ಯ ಕಾರ್ಯದರ್ತಿ ಪ್ರಧಾನ ಕಾರ್ಯದರ್ತಿ ಹಾಗೂ ಆರೋಗ್ಯ ಆಯುಕ್ತರಿಗೆ ಕೇಂದ್ರ ಆರೋಗ್ಯ ಸಚಿವಾಲಯ ಪತ್ರ ಬರೆದಿದೆ

ಅಗತ್ಯ ಪ್ರಮಾಣದ ನೀರು ಪೂರ್ಲೆಕೆಗೆ ಖಾಸಗಿ ಕೊಳವೆಬಾವಿಗಳನ್ನು ಬಳಸಿಕೊಳ್ಳಲಾಗುತ್ತಿದೆ ಎಂದು ಅವರು ತಿಳಸಿದ್ದಾರೆ

ಅಗತ್ತವಿರುವೆಡೆ ಕೊಳವೆಬಾವಿ ಕೊರೆದು ಪೈಪ್ಲೈನ್ ಅಳವಡಿಸಿ ಪಂಪ್ಸೆಚ್ಗಳ ಮೂಲಕ ನೀರು ಪೂರೈಕೆ ಮಾಡುವಂತೆ ಸಂಬಂಧಪಟ್ಟ ಪಂಚಾಯತ್ ಅಭಿವೃದ್ದಿ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಅವರು ತಿಳಿಸಿದರು

ಸುಧಾಕರ್ ಟ್ವೀಟ್ ಮಾಡಿದ್ದಾರೆ ಲಾಕ್ಡೌನ್ ಓನ್ನೆಲೆಯಲ್ಲಿ ರಬ್ಬರ್ ಬೆಳೆಗಾರರ ಓತ ಕಾಪಾಡಲು ದಕ್ಷಿಣ ಕನ್ನಡ ಬೆಲ್ಲಾಡಳಿತ ಬೆಳ್ತಂಗಡಿ ತಾಲೂಕಿನಲ್ಲಿ ರಬ್ಬರ್ ಖರೀದಿಗೆ ಅನುಮತಿ ನೀಡಿದೆ ಬ್ಲಾಂಕ್ಗಳಲ್ಲಿರುವ ಗ್ರಾಹಕರ ಪಣವನ್ನು ಸರ್ಕಾರ ತೆಗೆದುಕೊಳ್ಳುವುದಿಲ್ಲ ಅಥವಾ ವಿತ್ ಡ್ರಾ ಮಾಡಬಾರದೆಂದು ಯಾವುದೇ ನಿರ್ಬಂಧ ವಿಧಿಸುವುದಿಲ್ಲ ಇಂತಹ ವದಂತಿಗಳನ್ನು ನಂಬಬಾರದು ನಿಮ್ಮ ಬಾತೆಗಳಲ್ಲಿರುವ ಹಣ ಸುರಕ್ಷಿತಾವಾಗಿದೆ ಎಂದು ಸ್ಪೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭರವಸೆ ನೀಡಿದೆ ಕೇಂದ್ರ ಕೈಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಇಂದು ರಾಜ್ಞಗಳ ಕೈಷಿ ಸಚಿವರೊಂದಿಗೆ ವಿಡಿಯೊ ಕಾಸ್ಪರೆನ್ಸ್ ನಡೆಸಿದರು